ದೆಹಲಿಯಲ್ಲಿಂದು ಆಯೋಜಿಸಿದ್ದ ರಾಷ್ಷೀಯ ಮಾನವ ಹಕ್ಕುಗಳ ಆಯೋಗದ ಸಂಸ್ಥಾಪನ ದಿನದ ಬೆಳ್ಳಿ ಹಭ್ಗದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ದೇಶದ ಜನರ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಆಯೋಗ ಕೆಲಸ ಮಾಡುತ್ತಿದೆ ಎಂದು ಹೇಳದರು ಕಳೆದ ನಾಲ್ಲು ವರ್ಷಗಳಲ್ಲಿ ಸಮಾಜದ ತುಳಿತಕೊಳಗಾದ ಜನರ ಘನತೆ ಗೌರವವನ್ನು ಕಾಪಾಡುವ ನಿಟ್ಟನಲ್ಲಿ ಗಂಭೀರವಾದ ಪ್ರಯತ್ವಗಳನ್ನು ಮಾಡಲಾಗುತ್ತಿದೆ ಅಲ್ಲದೆ ಇದಕ್ಕಾಗಿಯೇ ಅನೇಕ ಕಾರ್ಯಕ್ರಮಗಳು ಹಾಗೂ ನೀತಿಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಎಂದು ಹೇಳದರು ತುರ್ತು ಪರಿಸ್ಟಿತಿಯ ಸಂದರ್ಭದಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆಯಾಗಿದರೂ ದೇಶಕ್ಕಾಗಿ ಜನರು ಕೆಲಸ ಮಾಡಿದ್ದರು ಎಂದು ಹೇಳದ ಅವರು ಸರ್ಕಾರ ಎಲ್ಲರೊಂದಿಗೆ ಎಲ್ಲರ ವಿಕಾಸ ತತ್ತದಲ್ಲಿ ನಂಬಿಕೆಯಿಟ್ಲದೆ ಇದಕ್ಕಾಗಿಯೇ ಆಯುಷ್ನಾನ್ ಭಾರತ ಪ್ರಧಾನಮಂತ್ರಿ ಅವಾಜ್ ಯೋಜನೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗಿದೆ ಎಲ್ಲರಿಗೂ ಉದ್ಯೋಗ ತಿಕ್ಷಣ ಆರೋಗ್ಯ ಒದಗಿಸಬೇಕೆನ್ನುವುದು ಸರ್ಕಾರದ ನಿಲುವಾಗಿದೆ ಎಂದು ತಿಳಿಸಿದ್ದಾರೆ ಗ್ರಹ ಸಚಿವ ರಾಜನಾಥ್ ಸಿಂಗ್ ಮಾತನಾಡಿ ಮಾನವ ಪಕ್ಷುಗಳ ಆಯೋಗ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತಿದೆ ಎಂದು ಹೇಳಿದರು ಎನ್ಎಚ್ಆರ್ಸಿಯ ಅಧ್ಯಕ್ಷ ಹಾಗೂ ನಿವೃತ್ತ ನ್ನಾಯಮೂರ್ತಿ ಎಚ್ ಎಲ್ ದತ್ತು ಆಯೋಗ ಜನರಿಗೆ ಸಾಧ್ಯವಾದಷ್ಟು ತಲುಪಬೇಕೆನ್ನುವ ಗುರಿ ಹೊಂದಿದೆ ಎಂದರು ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶೇಷ ಅಂಚೆ ಚೀಟಿ ಹಾಗೂ ಎನ್ಎಚ್ಆರ್ಸಿಯ ಚಾಲತಾಣದ ಹೊಸ ಆವ್ಲಕ್ತಿಯನ್ನು ಅನಾವರಣ ಮಾಡಿದರು ಸಂವಹನ ಖಾತೆ ರಾಜ್ಯ ಸಚಿವ ಮನೋಜ್ ಸಿನ್ಹಾ ಉಪಸ್ಥಿತರಿದ್ದರು

ನಾಗರಿಕರು ಮತ್ತು ರಾಜ್ಯದ ನಡುವೆ ಸಾಮಾಜಿಕ ಬಾಂಧವ್ಯವನ್ನು ಮತ್ತಪ್ಪು ಹೆಚ್ಚಿಸಲು ಮಾಹಿತಿ ಹಕ್ಕು ಸಹಕಾರಿಯಾಗುತ್ತಿದೆ ಎಂದು ಹೇಳದ ಅವರು ಹೇಳಿದ್ದಾರೆ

ಅಲ್ಲಿನ ಪ್ರಧಾನಮಂತ್ರಿ ಸಿಂಜೋ ಅಬೇ ಅವರೊಂದಿಗೆ ದ್ವಿಪಕ್ಷೀಯ ಪ್ರಾದೇಶಕ ಜಾಗತಿಕ ವಿಷಯ ಹಾಗೂ ಪರಸ್ಪರ ಸಹಭಾಗೀತ್ವದ ವಿಷಯಗಳ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತುಕತ ನಡೆಸಲಿದ್ದು ಭಾರತ ಮತ್ತು ಜಪಾನ್ ನಡುವಿನ ಜಾಗತಿಕ ಸಹಭಾಗೀತ್ವದ ಕುರಿತು ರೂಪುರೇಷೆ ಬಗ್ಗೆಯು ಚರ್ಚೆ ನಡೆಸುವ ಸಾಧ್ಯತೆಗಳಿವೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜಪಾನ್ ಭೇಟಿಯ ಹಿನ್ನೆಲೆಯಲ್ಲಿ ಎರಡೂ ದೇಶಗಳ ನಡುವೆ ಬಾಂಧವ್ಯ ವೃದ್ಧಿಗೆ ಮತ್ತಪ್ಪು ಉತ್ತೇಜನ ನೀಡಲಿದ್ದು ಭಾರತ ಮತ್ತು ಜಪಾನ್ ಜೊತೆಯಾಗಿ ಕೆಲಸ ಮಾಡಲು ಹಾಗೂ ಇಂಡೋ ಫೆಸಿಪಿಕ್ ವಲಯದಲ್ಲಿ ಶಾಂತಿ ಮತ್ತು ಅಭ್ಯುದಯಕ್ಕೂ ಸಹಕಾರಿಯಾಗಲಿದೆ

ತಜಿಕಿಸ್ತಾನ್ದ ದುಶನ್ದೇನಲ್ಲಿ ಅಲ್ಲಿನ ಸರ್ಕಾರದ ಮುಖ್ಯಸ್ಲರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಸರ್ಕಾರಗಳು ರಾಷ್ಷೀಯ ಜವಾಬ್ದಾರಿ ಮತ್ತು ಪರಸ್ಪರ ಸಹಕಾರ ಮನೋಭಾವನೆ ಇರಬೇಕು ಎಂದು ಹೇಳಿದ್ದಾರೆ ಎಸ್ಸಿಓ ಕ್ಷಿಂಗ್ಡಾವೊ ಸಮಿತಿ ನಾಯಕರು ಮಾಡಿರುವ ಮನವಿಯನ್ನು ಭಾರತ ಬೆಂಬಲಿಸಲಿದೆ ಎಂದು ಹೇಳಿರುವ ಸುಷ್ನಾ ಸ್ವರಾಜ್ ಅಷ್ವಾನ್ ನಿಯಂತ್ರಣ ಮತ್ತು ಅಪ್ಫಾನ್ ನೇತೃತ್ವದ ಭಾಗಗಳಲ್ಲಿ ಶಾಂತಿ ಮತ್ತು ಅಭಿವೃದ್ದಿಗೆ ಭಾರತ ಬದ್ದವಾಗಿದೆ ಅಪ್ಫಾನಿಸ್ತಾನದಲ್ಲಿ ಶಾಂತಿ ಭದ್ರತೆ ಸುಕ್ವಿರತೆ ಮತ್ತು ಆರ್ಥಿಕ ಸಮಗ್ರತೆಯ ಅಗತ್ಭವಿದೆ ಎಂದು ಹೇಳಿದ್ದಾರೆ

ಮತದಾರರ ಪಟ್ಟಿಯಲ್ಲಿ ಯಾವುದೇ ನಕಲಿ ಮತದಾರರನ್ನು ಉಳಿಸಿಕೊಂಡಿಲ್ಲ ಎಂದು ಮುಖ್ಯ ಚುನಾವಣಾ ಆಯುಕ್ತ ಒ ಪಿ ರಾವತ್ ಹೇಳಿದ್ದಾರೆ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಚುನಾವಣೆ ಶ್ರಕಟವಾಗಿರುವ ರಾಜ್ಞಗಳಲ್ಲಿ ದಿನಾಂಕ ಶ್ರಕಟಿಸುವ ಮುನ್ನವೇ ನಕಲಿ ಮತದಾರರನ್ನು ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಎಂದು ತಿಳಿಸಿದ್ದಾರೆ ಕಾಂಗ್ರೆಸ್ ನಾಯಕರಾದ ಕಮಲ್ನಾಥ್ ಮತ್ತು ಸಭ್ಯನ್ ಪೈಲೆಟ್ ಅವರು ಚುನಾವಣೆ ನಡೆಯಲಿರುವ ರಾಜಸ್ತಾನ ಮತ್ತು ಮಧ್ಯಪ್ರದೇಶಗಳಲ್ಲಿ ಕರಡು ಮತದಾರರ ಪಟ್ಟಿಯನ್ನು ನೀಡುವಂತೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಬೇಕು ಎಂದು ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಗೊಳಿಸಿದ ಬೆನ್ನೆಲ್ಲೇ ಮುಖ್ಯಚುನಾವಣಾ ಆಯುಕ್ತರು ಈ ಮಾಹಿತಿ ನೀಡಿದ್ದಾರೆ ನ್ನಾಯ ಮತ್ತು ಮುಕ್ತ ಸಮ್ನತ ಚುನಾವಣೆ ನಡೆಸಲು ಅನುಕೂಲವಾಗುವಂತೆ ಮತದಾರರು ಹಾಗೂ ಅವರ ವಿಳಾಸವನ್ನು ನೀಡಬೇಕು

ಒಡಿಶಾದ ಗಜಪತಿ ಗಂಜಾಮ್ ರಾಯಫಡ ಜಲ್ಲೆಗಳಲ್ಲಿ ದಾಖಲೆಯ ಮಳೆಯಾಗಿದ್ದು ಈ ಜಲ್ಲೆಗಳು ಸಂಪೂರ್ಣ ಜಲಾವೃತಗೊಂಡಿವೆ ಚಂಡಮಾರುತ ನಿಲ್ಲುವವರೆಗೂ ಈ ಜಿಲ್ಲೆಗಳ ಪ್ರವಾಹ ಪೀಡಿತ ಜನರಿಗೆ ಸಿದ್ದ ಆಹಾರ ಒದಗಿಸುವಂತೆ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಜೆಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದು ಮಳೆಯಿಂದ ಆಗಿರುವ ಹಾನಿಯ ಕುರಿತು ಏಳು ದಿನಗಳೊಳಗಾಗಿ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದ್ದಾರೆ ಆಂಧ್ರಪ್ರದೇಶದ ಉತ್ತರ ಕರಾವಳಿಯ ಶ್ರೀಕಾಕುಲಂ ಜಲ್ಲೆಯಲ್ಲೂ ಹಾನಿಯಾಗಿದ್ದು ರಸ್ತೆ ಸಂಚಾರಕ್ಕೆ ಅಡಚಣೆಯಾಗಿದೆ ಪಲವಡೆ ವಿದ್ಯುತ್ ಹಾಗೂ ದೂರವಾಣಿ ಸಂಪರ್ಕ ಕಡಿತಗೊಂಡಿದೆ ಉದ್ದಾನಂ ಹಾಗೂ ಸಮುದ್ರ ತೀರದ ಹಳ್ಳಗಳು ತೀವ್ರ ಹಾನಿಗೆ ಒಳಗಾಗಿವೆ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ನು ಈ ಪ್ರದೇಶಗಳಲ್ಲಿ ವ್ಲೆಮಾನಿಕ ಸಮೀಕ್ಷೆ ನಡೆಸಿದರು ಎನ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ಲು ಪರಿಸ್ನಿತಿ ನಿಯಂತ್ರಣಕ್ಕೆ ಬಂದಿದೆ ತಿಕ್ಲಿ ಚಂಡಮಾರುತ ಪೀಡಿತ ರಾಜ್ಗಳಾದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಲು ಹಾಗೂ ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತುಕತೆ ನಡೆಸಿ ಕೇಂದ್ರದಿಂದ ಎಲ್ಲಾ ಅಗತ್ಯ ನೆರವು ನೀಡುವ ಭರವಸೆ ನೀಡಿದ್ದಾರೆ

ಮತ್ತೆ ತಿರುಚಿಯಿಂದ ಹೊರಟ ವಿಮಾನ ತುರ್ತಾಗಿ ಇಂದು ದೆಳಗ್ಗೆ ಮುಂದೈ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿತ್ತು ಈ ಸಂಬಂಧ ಹೇಳಿಕೆ ನೀಡಿರುವ ಸಚಿವರು ಪ್ರಯಾಣಿಕರ ಸುರಕ್ಷತೆ ಸರ್ಕಾರದ ಮೊದಲ ಆದ್ದತೆ

ಗೋಡೆಗೆ ವಿಮಾನದ ರೆಕ್ಕೆಗಳು ತಾಗಿ ಅನಂತರ ವಿಮಾನ ದುಬ್ಲೆ ಕಡೆ ಹೊರಟತ್ತು ಬಳಿಕ ವಿಮಾನವನ್ನು ಮುಂಬೈನಲ್ಲಿ ತುರ್ತಾಗಿ ಇಳಿಸಲಾಯಿತು ಎಂದು ಹೇಳಿದ್ದಾರೆ ಫಟನೆಯಲ್ಲಿ ಯಾರಿಗೂ ತೊಂದರೆಯಾಗಿಲ್ಲ ಪ್ರಯಾಣಿಕರನ್ನು ಬದಲಿ ವಿಮಾನದ ಮೂಲಕ ಕೊಟ್ಟಿಯಿಂದ ದುಟ್ಟೆಗೆ ಕಳುಹಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ನಡುವೆ ಟ್ವೀಟ್ ಮಾಡಿರುವ ಸುರೇಶ್ ಪ್ರಭು ನಾಗರಿಕ ವಿಮಾನಯಾನ ಸಚಿವಾಲಯದ ಅಧಿಕಾರಿಗಳಿಂದ ಪ್ರಾಥಮಿಕ ತನಿಖೆ ನಡೆಸಿ ವಿಮಾನ ಅಪಘಾತ ತನಿಖಾ ಬ್ಲೂರೋಗೆ ಪ್ರಕರಣವನ್ನು ವರ್ಗಾಯಿಸಲಾಗಿದೆ ಎಂದು ಹೇಳಿದ್ದಾರೆ ರಾಜಸ್ತಾನದ ಜೈಸುರದಲ್ಲಿ ಇನ್ನೂ ಮೂರು ಮಂದಿಗೆ ಜೆಕಾ ಸೋಂಕು ಇರುವುದು ಪತ್ತೆಯಾಗಿದ್ದು

ಹಂದಿಜ್ವರ ಡೆಂಗ್ಯೂ ಸೇರಿದಂತೆ ಇನ್ನಿತರ ಮಾದರಿಯ ರೋಗಗಳಂತೆ ಈ ರೋಗವೂ ಇದ್ದು ರಾಜ್ಯಾದ್ಯಂತ ಅರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ವೈದ್ಯರುಗಳಿಗೆ ನೀಡಿದ್ದ ರಜೆಯನ್ನು ರದ್ದುಪಡಿಸಲಾಗಿದೆ ಈ ನಡುವೆ ಮುಖ್ಯಕಾರ್ಯದರ್ಶಿ ಡಿ

ಗುಪ್ತಾ ಪರಿಸ್ಥಿತಿಯ ನಿಯಂತ್ರಣಕಾಗಿ ಉನ್ನತ ಮಟ್ಟದ ಸಭೆ ಕರೆದಿದ್ದಾರೆ

ಈ ಸಂಬಂಧ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜೆಲ್ಲಾಧಿಕಾರಿಗಳಿಗೆ ವರದಿ ನೀಡಲಾಗಿದೆ ಎಂದು ನಮ್ಮ ಬಾತ್ಜೀದಾರರು ವರದಿ ಮಾಡಿದ್ದಾರೆ

ಇದಕ್ಕೂ ಮುನ್ನ ಮೊದಲು ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಬ್ಯಾಟಂಗ್ ಆಯ್ಲಿ ಮಾಡಿಕೊಂಡಿತ್ತು ಕುಲದೀಪ್ ಯಾದವ್ ಹಾಗೂ ಉಮೇಶ್ ಯಾದವ್ ತಲಾ ಮೂರು ವಿಕೆಟ್ ಹಾಗೂ ರವಿಚಂದ್ರನ್ ಅಶ್ಲಿನ್ ಒಂದು ವಿಕೆಟ್ ಪಡೆದರು

ಅಂತಾರಾಷ್ಷೀಯ ಮೊಟ್ಲೆ ಆಯೋಗ ವಿಶ್ವಮೊಟ್ಟೆ ದಿನವನ್ನು ಆಚರಿಸುತ್ತಿದೆ